ಆಯುಷ್ಮಾನ್ ಭಾರತ್ ಯೋಜನೆಗೆ ಒಂದು ವರ್ಷ ವೂರ್ಣ ವ್ರಧಾನಮಂತಿ ನರೇಂದ ಮೋದಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಸಮಾರೋಪ ಸಮಾರಂಭೆ

ನವದೆಹಲಿಯಲ್ಲಿ ಇಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆರೋಗ್ಯ ಮಂಥನ್ನ ಸಮಾರೋಪ ಸಮಾರಂಭದ ಅಧ್ಯಕ್ಷತ ವಹಿಸಲಿದ್ದಾರೆ

ಈ ಸಂದರ್ಭದಲ್ಲಿ ಮೋದಿಯವರು ಆಯುಷ್ಕಾನ್ ಭಾರತ್ ಮೊಬ್ಬೆಲ್ ಅಡ್ಡಿಕೇಶನ್ ಮತ್ತು ಸ್ವಾರ್ಟ್ ಅಪ್ ಗ್ರಾಂಡ್ ಚಾಲೆಂಜ್ ಬಿಡುಗಡೆ ಮಾಡಲಿದ್ದಾರೆ ಜೊತೆಗೆ ಆಯುಷ್ಮಾನ್ ಭಾರತ್ ಸ್ಮರಣಾರ್ಥ ಅಂಚೆ ಚೇಟೆಯನ್ನು ಕೂಡಾ ಬಿದುಗಡೆ ಮಾಡಲಿದ್ದಾರೆ ಆಯುಷ್ಮಾನ್ ಭಾರತ್ ಯೋಜನೆಯ ಆಯ್ದ ಫಲಾನುಭವಿಗಳೊಂದಿಗೆ ಪ್ರಧಾನಮಂತ್ರಿ ಈ ಸಂದರ್ಭದಲ್ಲಿ ಮಾತನಾಡಲಿದ್ದಾರೆ ಯೋಜನೆಯ ಪ್ರಮುಖ ಪಾಲುದಾರರನ್ನು ಭೇಟಿ ಮಾಡಿ ಕಳೆದ ವರ್ಷದಲ್ಲಿ ಈ ಯೋಜನೆಯ ಅನುಷ್ಠಾನದಲ್ಲಿ ಅವರು ಎದುರಿಸಿದಂತಹ ಸವಾಲುಗಳೇನೆಂದು ಚರ್ಚೆಸಲು ವೇದಿಕೆ ಒದಗಿಸುವುದು ಆರೋಗ್ಯ ಮಂಥನ್ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದಾರೆ ರಾಷ್ಕಪತಿ ಅವರಿಗೆ ದೀರ್ಘಾಯಸ್ತು ಮತ್ತು ಆರೋಗ್ಯ ಕೋರಿ ವ್ರಧಾನಮಂತಿ ಟ್ಲೀಟ್ ಮಾಡಿದ್ದಾರೆ ಬಡವರು ಮತ್ತು ದುರ್ಬಲರ ಸಬಲೀಕರಣಕ್ನಾಗಿ ರಾಷ್ಟಪತಿ ಅವರ ತುಡಿತವನ್ನು ಪ್ರತಿಯೊಬ್ಬರೂ ಕಾಣಬಹುದಾಗಿದೆ ಎಂದು ನರೇಂದ ಮೋದಿ ಹೇಳಿದ್ದಾರೆ

ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಸಣ್ಣ ವಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸಲು ನಿರ್ಧರಿಸಿದೆ ರಾಮದಾಸ್ ಅರಾವಳೆ ನೇತೃತ್ವದ ಆರ್ಪಿಐ ಮಹದೇವ್ ಜಂಕರ್ ಅವರ ರಾಷ್ತೀಯ ಸಮಾಜ ಪಕ್ಷ ವಿನಾಯಕ್ ಮೇಟೆ ಅವರ ಶಿವ ಸಂಗ್ರಾಮ್ ಮತ್ತು ಸದಾಬಾಹು ನೇತ್ಯತ್ವದ ರಾಯತ್ ಕ್ರಾಂತಿ ಸಂಘಟನೆಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಎಂದು ಬಿಜೆಪಿ ಶಿವಸೇನೆ ಜಂಟಿ ಹೇಳಿಕೆ ತಿಳಿಸಿದೆ ಸೀಟು ಹಂಚಿಕೆ ಹಾಗೂ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹೆಸರುಗಳನ್ನು ಅತಿ ಶೀಫ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಬಿಜೆಪಿ ಶಿವಸೇನೆ ನಾಯಕರು ತಿಳಿಸಿದ್ದಾರೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯಿ ಪಂಚ ಸದಸ್ಯರ ಸಾಂವಿಧಾನಿಕ ಪೀಠಕ್ಕೆ ಅರ್ಜಿಯನ್ನು ವಿಚಾರಣೆಗಾಗಿ ವರ್ಗಾಯಿಸಿದ್ದರು ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ಪಂಚ ಸದಸ್ಯರ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಎಸ್ಕೆ ಕೌಲ್ ಆರ್ ಸುಭಾಷ್ ರೆಡ್ಲಿ ಬಿಆರ್ ಗವಯ್ ಮತ್ತು ಸೂರ್ಯಕಾಂತ್ ಇದ್ದಾರೆ

ಕಳೆದ ಆಗಸ್ ಮತ್ತು ಸೆಪ್ಟೆಂಬರ್ನಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಮುಚ್ಚಿದ್ದ ಅವಧಿಗೆ ಸರ್ಕಾರಿ ಇಲ್ಲವೆ ಖಾಸಗಿ ಶಾಲೆಗಳಿಂದ ಯಾವುದೇ ಬೋಧನಾ ಶುಲ್ಕ ಇಲ್ಲವೆ ಬಸ್ ಪ್ರಯಾಣದರ ಪಡೆಯದಂತೆ ವಿಭಾಗೀಯ ಆಯುಕ್ತ ಬಸೀರ್ ಅಹ್ಮದ್ ಖಾನ್ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಶಾಲಾ ಶಿಕ್ಷಣ ನಿರ್ದೇಶಕರಿಗೆ ಸೂಚಿಸಿದ್ದಾರೆ ಈ ಸೂಚನೆಗಳನ್ನು ಪಾಲಿಸದ ಶಿಕ್ಷಣ ಸಂಸ್ದೆಗಳಿಗೆ ಭಾರೀ ದಂಡ ವಿಧಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿಯಲ್ಲಿ ಭಾರತೀಯ ಸೇನಾ ಶಿಬಿರಗಳು ಮತ್ತು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಪಡೆಗಳು ಇಂದು ಅಪ್ರಚೋದಿತ ದಾಳಿ ನಡೆಸುವ ಮೂಲಕ ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿದೆ

ಇದಕ್ಕೆ ಭಾರತೀಯ ಪಡೆಗಳು ತಕ್ಕ ಪ್ರತ್ಯುತ್ತರ ನೀಡಿವೆ ಎಂದು ಸೇನಾ ವಕಾರರು ಜಮ್ಮುವಿನ ನಮ್ಮ ಬಾತ್ಮೀದಾರರಿಗೆ ತಿಳಿಸಿದ್ದಾರೆ ಇತ್ತೀಚಿನ ವರದಿ ಬಂದಾಗ ಭಾರತದ ಕಡೆ ಯೊವುದೇ ಸಾವು ನೋವು ಇಲ್ಲವೆ ಹಾನಿ ಸಂಭವಿಸಿಲ್ಲ ಈ ಮಧ್ಯೆ ಕಳೆದ ರಾತ್ರಿ ಜಮ್ಮೆ ವಿಭಾಗದ ಹೀರಾನಗರ್ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಪಡೆಗಳು ನಡೆಸಿದ ಗುಂಡಿನ ದಾಳಿಗೆ ಬಿಎಸ್ಎಫ್ ಯೋಧ ಗಾಯಗೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಬ್ಲಾಕ್ ಅಭಿವೃದ್ದಿ ಅಧ್ಯಕ್ಷರ ಚುನಾವಣೆಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ ಚುನಾವಣೆಗೆ ಇಂದೇ ಅಧಿಸೂಚನೆ ಕೊಡ ಹೊರಡಿಸಲಾಗುವುದು ಎಂದು ಚುನಾವಣಾ ಅಯೋಗ ತಿಳಿಸಿದೆ

ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಶೈಲೇಂದ್ರ ಕುಮಾರ್ ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದರು

ಅಪ್ರೆಂಟಿಸ್ಗಳಿಗೆ ಕನಿಷ್ಠ ಸ್ವೈಫಂಡ್ ನೀಡುವ ಕುರಿತು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ

ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದವರು ಅಪ್ರೆಂಟಿಸ್ಗಳನ್ನು ನೇಮಿಸಬಹುದಾಗಿದೆ ಎಂದು ಪಾಂಡೆ ಹೇಳಿದರು ರಾಜ್ಯ ಮಟ್ಟದಿಂದ ಗ್ರಾಮ ಮಟ್ಟದವರೆಗೆ ಕೌಶಲ ಮಿತ್ರದ ಹೊಸ ಆಯಾಮವನ್ನು ಸೃಷ್ವಿಸುವ ಅವಶ್ಯಕತೆ ಕುರಿತು ಸಚಿವರು ಒತ್ತು ನೀಡಿದರು ಕಂಪನಿಗಳಲ್ಲಿ ಅಪ್ರೆಂಟಿಶಿಸ್ ಡಿಪ್ ನೇಮಕ ಕುರಿತಾದ ಕಾನೂನು ಅಳವಡಿಕೆಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಸಚಿವರಿಗೆ ಮನವಿ ಮಾಡಿದರು ಭಾರತೀಯ ಪ್ರವಾಸೋದ್ಯಮ ಇಲಾಖೆ ಮುಂಬೈನ ಜೆಬಿ ಹಾಲ್ನಲ್ಲಿ ಗಾಂಧಿ ಚಲನಚಿತ್ರೋತ್ಯವವನ್ನು ಆಯೋಜಿಸಿದೆ

ಭಾರತ ಸರ್ಕಾರದ ವಾರ್ತಾ ಶಾಖೆ ಪಿಐಬಿಯ ಪ್ರಧಾನ ಮಹಾನಿರ್ದೇಶಕರಾಗಿ ಭಾರತೀಯ ವಾರ್ತಾ ಸೇವೆಯ ಹಿರಿಯ ಅಧಿಕಾರಿ ಕೆ

ಭಾರತೀಯ ಸಂವಹನ ಮಹಾನಿರ್ದೇಶಕರಾಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರು ಮುಂದುವರಿಸಲಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಅನೇಕ ಮಾಧ್ಯಮ ವಿಭಾಗಗಳಲ್ಲಿ ದತ್ವಾಲಿಯಾ ಉನ್ನತ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಬಿಹಾರದಾದ್ಯಂತ ಕಳೆದ ಮೂರು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ತಗ್ಗು ಪ್ರದೇಶಗಳಲ್ಲಿ ನಿಂತಿರುವ ನೀರಿನಿಂದಾಗಿ ರಾಜ್ಯದ ರಾಜಧಾನಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ

ಪಾಟ್ನಾ ಬಕ್ಸರ್ ಬಾಗಲ್ಪುರ್ ಪುರ್ನಿಯಾ ಹಾಗೂ ಹರಾರಿಯಾ ಜಿಲ್ಲೆಗಳು ಹೆಚ್ಚು ಹಾನಿಗೀಡಾಗಿವೆ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಗಳನ್ನು ತೀವ್ರಗೊಳಿಸುವಂತೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಜಿಲ್ಲಾ ಆಡಳಿತಗಳಿಗೆ ಸೂಚಿಸಿದ್ದಾರೆ

ಈ ಸಾಧನೆ ಮಾಡಿದ ದೇಶದ ಮೊದಲ ಆಟಗಾರ್ತಿ ಎಂಬ ಗೌರವಕ್ಕೆ ಅನು ರಾಣಿ ಪಾತ್ರರಾಗಿದ್ದಾರೆ

ಅರ್ಹತಾ ಸುತ್ತಿನಲ್ಲಿ ಅನುರಾಣಿ ಐದನೇ ಸ್ಥಾನ ಪಡೆದರು ವಿಶ್ವ ದಾಖಲೆ ಮಾಡಿರುವ ಬಾರ್ಬೊರಾ ಸ್ಪೊಟಕೊವ ನಾಲ್ಕನೇ ಸ್ಥಾನ ಪಡೆದರು